ಯಡಿಯೂರಪ್ಪ ಭರವಸೆ

ಪರಮೇಶ್ವರ್ ಕರೆ

ಎಸ್ ಆರ್

ತಮ್ಮಣ್ಣ ಸ್ಪಷ್ಟನೆ

ಆದರೆ ಎಂಟೂವರೆ ಕೋಟ ರೂಪಾಯಿ ಮಾತ್ರ ಖರ್ಚು ಮಾಡಲಾಗಿದೆ

ಇತರೆ ಯೋಜನೆಗಳನ್ನು ನಿಲ್ಲಿಸಿಯಾದರೂ ಈ ಯೋಜನೆ ಪೂರ್ಣಗೊಳಿಸಬೇಕು ನೆರೆಯ ರಾಜ್ಯದವರು ನೀರಿನ ಸದ್ದಳಕೆ ಮಾಡಿಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ ನಮ್ಮ ಪಾಲಿನ ನೀರನ್ನು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡಿಲ್ಲ ಎಂದು ಆಕ್ಷೇಪಿಸಿದರು ವಿಪಕ್ಷ ಉಪನಾಯಕ ಗೋವಿಂದ ಕಾರಜೋಳ ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳ್ಳದೆ ಮುಳುಗಡೆ ಪ್ರದೇಶಗಳ ಸ್ಥಳಾಂತರವಾಗದೆ ಜನರು ನೆರೆರಾಜ್ಯಗಳಾದ ಮಹಾರಾಷ್ಟ ಗೋವಾ ಹಾಗೂ ರಾಜಧಾನಿ ಬೆಂಗಳೂರಿಗೆ ಗುಳೇ ಹೋಗುತ್ತಿದ್ದು ದೇಶಕ್ಕಾಗಿ ಭೂಮಿ ತ್ಯಾಗ ಮಾಡಿದವರಿಗೆ ಬದುಕು ಕಟ್ಟಕೊಡುವ ಕೆಲಸ ಆಗುತ್ತಿಲ್ಲ ಅಸಮಾಧಾನ ವ್ವಕ್ತಪಡಿಸಿದರು ಬಿಜೆಪಿ ಶಾಸಕ ಬಸವರಾಜ ಬೊಮ್ಮಾಯಿ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ರಾಜಕೀರು ಇಚ್ದಾಶಕ್ತಿ ಬೇಕು ಹಿಂದಿನ ಸರ್ಕಾರದಲ್ಲಿ ಮುಖ್ಡಮಂತ್ರಿ ನೇತೃತ್ವದಲ್ಲಿ ನೀರಾವರಿಗೆ ಸಂಬಂಧಪಟ್ಟ ಉನ್ನತ ಮಟ್ಟದ ಸಭೆಗಳನ್ನು ಎಷ್ಟು ಬಾರಿ ನಡೆಸಲಾಗಿದೆ ಎಂದು ಪ್ರಶ್ನಿಸಿದರು

ದೇಶಪಾಂಡೆ ಹೇಳಿದ್ದಾರೆ ಹೊಸ ತಾಲ್ಲೂಕುಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಕಾರ್ಯಯೋಜನೆಗಳು ಶ್ರಗತಿಯಲ್ಲಿವೆ ಹೊಸ ತಹಸೀಲ್ದಾರ್ ಕಛೇರಿಗಳು ಆರಂಭಗೊಂಡಿವೆ ಎಂದು ಸಚಿವರು ವಿಧಾನಪರಿಷತ್ತಿನಲ್ಲಿ ಜೆಡಿಎಸ್ನ ಟಿ

ಶರವಣ ಪ್ರಶ್ನೆಗೆ ವಿವರಿಸಿದರು ಮಿನಿ ವಿಧಾನಸೌಧಕ್ಕಾಗಿ ಆರು ತಾಲ್ಡೂಕುಗಳಿಂದ ಪ್ರಸ್ತಾವ ಬಂದಿದ್ಲು ಪರಿಶೀಲನೆ ನಡೆಯುತ್ತಿದೆ ಎಂದು ಹೇಳಿದರು

ಇದರ ತಡೆಗೆ ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ ಉಪನಿರ್ದೇಶಕ ಡಾ ರಾಜಕುಮಾರ್ ತಿಳಿಸಿದ್ದಾರೆ ವಿಶ್ವಜನಸಂಖ್ಯಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚರ್ಚಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಆತಾಕಾರ್ಯಕರ್ತರು ಗರ್ಭಧಾರಣೆ ಮತ್ತು ಗರ್ಭಪಾತ ಕುರಿತು ದಂಪತಿಗಳೊಂದಿಗೆ ಚರ್ಚಿಸುವುದು ವಿರಳವಾಗಿದ್ದು

ಕೇವಲ ಶಸ್ತಚಿಕಿತ್ಸೆಯಿಂದಲೇ ಗರ್ಭಪಾತ ಮಾಡಿಕೊಳ್ಳಬಹುದು ಎಂಬ ತಪ್ಪು ಕಲ್ಪನೆ ಇದೆ ಚುಚ್ಚುಮದ್ದು ಗುಳಗೆ ಹಾಗೂ ಅನ್ನ ಸರಳ ವಿಧಾನಗಳೂ ಇದಕ್ಕೆ ಲಭ್ಯವಿದ್ದು ಸರಳ ಹಾಗೂ ಸುರಕ್ಷಿತ ಗರ್ಭಪಾತ ಮತ್ತು ಗರ್ಭನಿರೋಧಕ ಪದ್ದತಿಗಳ ಕುರಿತು ದಂಪತಿಗಳಲ್ಲಿ ಅರಿವು ಮೂಡಿಸಬೇಕು ಎಂದು ರಾಜಕುಮಾರ್ ಆತಾ ಕಾರ್ಯಕರ್ತೆಯರಿಗೆ ತಿಳಿ ಹೇಳದರು ಇದೇ ಸಂದರ್ಭದಲ್ಲಿ ರಾಜ್ಜದಲ್ಲಿ ಗರ್ಭನಿರೋಧಕ ಚುಚ್ಚುಮದ್ದು ಬಳಕೆಗೆ ಚಾಲನೆ ನೀಡಲಾಯಿತು

ಬಜೆಟ್ ಪ್ರಸ್ತಾಪಿಸಿರುವ ಕಾರ್ಯಕ್ರಮಗಳಗೂ ಹಣಕಾಸಿನ ವಾಸ್ತವ ಸ್ಥಿತಿಗೂ ವ್ಣತ್ವಾಸಿದ್ದು ಹಣ ಹೇಗೆ ಹೊಂದಾಣಿಕೆ ಮಾಡಲಾಗುವುದು ಎಂಬುದನ್ನು ಸ್ಪಷ್ಟಪಡಿಸಬೇಕು ಎಂದು ಬಿಜೆಪಿ ಶಾಸಕ ಬಸವರಾಜ ಬೊಮ್ಗಾಯಿ ಆಗ್ರಹಿಸಿದರು ವಿಧಾನಸಭೆಯಲ್ಲಿಂದು ಬಜೆಟ್ ಮೇಲಿನ ಮುಂದುವರೆದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಜನಪ್ರಿಯ ಹಾಗೂ ಅನುಪಯುಕ್ತ ಯೋಜನೆಗಳನ್ನು ಕಡಿತ ಮಾಡಬೇಕಾಗುತ್ತದೆ ಸಾಲ ಮನ್ನಾ ಮಾಡಲು ಮತ್ತೊಂದು ಸಾಲ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತರಾಟೆಗ ತೆಗೆದುಕೊಂಡರು

ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಕೆಪಿಸಿಸಿ ನೂತನ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಹಾಗೂ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ಅವರ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಐದು ಬಾರಿ ಶಾಸಕರಾಗಿ ಸಚಿವರಾಗಿ ಯುವಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಗುಂಡೂರಾವ್ ಹೆಚ್ಚು ಅನುಭವ ಪಡೆದುಕೊಂಡಿದ್ದಾರೆ ಈಶ್ವರ್ ಖಂಡ್ರೆ ಕೂಡ ಶಾಸಕರಾಗಿ ಸಚಿವರಾಗಿ ಜಿಲ್ಲಾಧ್ವಕ್ಷರಾಗಿ ಕೆಲಸ ಮಾಡಿದ್ದು ಈ ಇಬ್ಬರು ಯುವನಾಯಕರು ಕೆಪಿಸಿಸಿ ನಾಯಕತ್ವ ವಹಿಸಿರುವುದು ಸಂತಸ ತಂದಿದೆ ಅಷ್ಟೆ ಅಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ವಚ್ಚು ಸ್ಥಾನ ಗೆಲ್ಲಿಸಿಕೊಂಡು ಬರಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದರು

ಸಂಪೂರ್ಣ ಮನೆ ನಪ್ಪವಾಗಿದ್ದರೆ ಹೊಸ ಮನೆ ಕಟ್ಟಕೊಡಲಾಗುವುದು ಎಂದು ಕಂದಾಯ ಸಚಿವ ಆರ್

ದೇಶಪಾಂಡೆ ವಿಧಾನಪರಿಷತ್ತಿನಲ್ಲಿಂದು ತಿಳಿಸಿದರು

ಮಳೆ ಹಾನಿ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ನಿರ್ದೇತನ ನೀಡದ್ದು ಮಾನವೀಯತೆ ದೃಷ್ಷಿಯಿಂದ ಪರಿಹಾರ ಮೊತ್ತವನ್ನು ನಿರ್ಧರಿಸುವಂತೆ ಸೂಚಿಸಲಾಗಿದೆ ಎಂದು ಅವರು ಹೇಳಿದರು ಪ್ರಕೃತಿ ವಿಕೋಪ ನಿರ್ವಹಣಾ ಸಂದರ್ಭದಲ್ಲಿ ಸಚಿವ ಸಂಪುಟದ ಉಪ ಸಮಿತಿಯೊಂದನ್ನು ರಚಿಸಲಾಗಿದೆ ಸಮಿತಿಯ ಮುಖಾಂತರ ತೀವ್ರ ಮಳೆಹಾನಿ ಒಳಗಾಗಿರುವ ಪ್ರದೇಶಗಳ ರಸ್ತೆಗಳು ಸೇರಿದಂತೆ ಸಾರ್ವಜನಿಕ ವ್ಯವಸ್ಥೆಗಳ ನಿರ್ವಹಣೆ ಕುರಿತು ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವ ಆರ್

ತಮ್ಮಣ್ಣ ಸ್ಪಷ್ಟಪಡಿಸಿದ್ದಾರೆ ವಿಧಾನಪರಿಷತ್ತಿನಲ್ಲಿಂದು ಶೂನ್ಣವೇಳೆಯಲ್ಲಿ ಶಾಲಾ ಕಾಲೇಜು ವಿದ್ದಾರ್ಥಿಗಳ ಉಚತ ಬಸ್ಪಾಸ್ ಸೌಲಭ್ಯದ ಬಗ್ಗೆ ವಿಷಯ ಪ್ರಸ್ತಾಪಿಸಿದ ಕಾಂಗ್ರೆಸ್ಲನ ಐವಾನ್ ಡಿಸೋಜ ಶಾಲಾ ಕಾಲೇಜು ಆರಂಭವಾಗಿದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಇನ್ನು ಉಚಿತ ಬಸ್ಪಾಸ್ ನೀಡದಿರುವ ಬಗ್ಗೆ ಆಕ್ಷೇಪ ವ್ಯಕ್ತ ಪಡಿಸಿದರು ಇದಕ್ಕೆ ಸಾರಿಗೆ ಸಚಿವರು ಕೆ ಎಸ್ ಆರ್

ಆರ್ಥಿಕ ಇಲಾಖೆ ತಡೆ ಹಿಡಿದಿದ್ದು ಸರ್ಕಾರ ಅಗತ್ತ ನೆರವು ನೀಡಿದರೆ ವಿದ್ಯಾರ್ಥಿಗಳ ಉಚಿತ ಬಸ್ಪಾಸ್ ನೀಡಲು ತಮ್ಮದೇನು ಅಭ್ಯಂತರ ಇಲ್ಲ ಎಂದು ಹೇಳಿದರು

ವೆಂಕಟರಮಣಯ್ದ ತಿಳಿಸಿದ್ದಾರೆ ದೊಡ್ಡಬಳ್ಳಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನೂತನ ಕಟ್ಟಡದ ಪ್ರಾರಂಭೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇಂದು ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದು ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತ ನೀಡಲಾಗುತ್ತಿದೆ ಸರ್ಕಾರಿ ಶಾಲಾ ಕಾಲೇಜುಗಳ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಶೈಕ್ಷಣಿಕವಾಗಿ ಮುನ್ನಡೆಯಬೇಕಿದೆ ಎಂದು ಅವರು ಹೇಳಿದರು

ಜೆ ಪಿ ಮುಖಂಡ ಅಕೋಕ ಪೂಜಾರಿ ಜೆಲ್ಲಾಧಿಕಾರಿಯನ್ನು ಒತ್ತಾಯಿಸಿದ್ದಾರೆ ಇಂದು ಬೆಳಗಾವಿಯಲ್ಲಿ ದನದ ಓಣಿಯ ಗ್ರಮಸ್ಥರೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಸಂಸದರು ಭೇಟಿಯಾಗಿ ಮನವರಿಕೆ ಮಾಡಿದರು ಸಂಬಂಧಪಟ್ಟ ಇಲಾಖೆಯ ಸ್ಥಳೀಯ ಅಧಿಕಾರಿಗಳಿಗೆ ನಿವಾಸಿಗಳು ಮನವಿ ಮಾಡಿಕೊಂಡರೂ ಸೌಲಭ್ಯ ದೊರೆತಿಲ್ಲ ಕೂಡಲೇ ನಿವಾಸಿಗಳಿಗೆ ಕೇಂದ್ರ ಸರಕಾರದ ಪಂಡಿತ ದೀನದಯಾಳ್ ವಿದ್ಯುತ್ ಯೋಜನೆಯಲ್ಲಿ ವಿದ್ಯುತ್ ಸೌಲಭ್ಯ ಕಲ್ಪಿಸಿಕೊಡಬೇಕೆಂದು ಕೋರಿದರು ಸಂಸದರ ಮನವಿಗೆ ಸ್ವಂದಿಸಿದ ಜೆಲ್ಲಾಧಿಕಾರಿ ಜೆಯಾವುಲ್ಲಾ ಸಂಬಂಧಿಸಿದ ಅಧಿಕಾರಿಗಳಿಗೆ ಕ್ರಮ ತೆಗೆದುಕೊಳ್ಳಲು ಸೂಚಿಸಿದರು

ದೊಡ್ಡಿ